ಅವರಿಗೆ ವಿಶ್ವದರ್ಜೆಯ ಮಾರುಕಟ್ಲೆ ಸೌಲಭ್ಞ ಒದಗಿಸುವ ನಿಟ್ಲನಲ್ಲಿ ನಿರಂತರವಾಗಿ ಪ್ರಯತ್ನಿಸಲಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಹರಿಯಾಣದ ಸೋನಿಪತ್ ಜಿಲ್ಲೆಯ ಬಾಧಿಯಲ್ಲಿಂದು ರೈಲು ದುರಸ್ತಿ ಕಾರ್ಖಾನೆ ನಿರ್ಮಾಣಕ್ಕೆ ಶಂಕು ಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು ಇದಕ್ಕೂ ಮೊದಲು ಅವರು ಪರಿಯಾಣದ ರೋಹ್ಟಕ್ ಜಿಲ್ಲೆಯ ಸಂಪ್ಲಾ ಎಂಬಲ್ಲಿ ನಿರ್ಮಿಸಿರುವ ಸ್ನಾತಂತ್ರ್ ಹೋರಾಟಗಾರ ಹಾಗೂ ರೈತ ನಾಯಕ ದೀನಬಂಧು ಸರ್ ಚೋಟು ರಾಮ್ ಅವರ ಪ್ರತಿಮೆ ಅನಾವರಣ ಮಾಡಿ ಗೌರವ ಸಲ್ಲಿಸಿದರು ಬಳಕ ಅವರ ಜೀವನ ಸಾಧನೆ ಬಿಂಬಿಸುವ ವಸ್ತು ಸಂಗ್ರಾಹಲಯಕ್ಕೂ ಭೇಟ ನೀಡಿದರು ಅಲ್ಲಿ ಅವರು ಹತ್ತು ನಿಮಿಷಗಳ ಕಿರು ಚಿತ್ರವನ್ನು ವೀಕ್ಷಿಸಿದರು

ಐಎಂಎಫ್ ತನ್ನ ಇತ್ತೀಚಿನ ಜಾಗತಿಕ ಆರ್ಥಿಕ ಮುನ್ನೋಟ ವರದಿಯಲ್ಲಿ ಈ ವಿಷಯ ತಿಳಿಸಿದ್ದು

ಇಂಡಿಯಾ ಪೋಸ್ಟ್ ಯೋಜನೆ ಜನರಿಗೆ ಪ್ರತಿಕ್ರಿಯಾಶೀಲ ಮತ್ತು ಅನುಕೂಲ ನಾಗರಿಕ ಕೇಂದ್ರಿತ ಸೇವೆಯನ್ನು ಒದಗಿಸಲು ಬದ್ದವಾಗಿದೆ ಎಂದು ಸಂವಹನ ಖಾತೆ ಸಚಿವ ಮನೋಜ್ ಸಿನ್ವ ಹೇಳಿದ್ದಾರೆ

ಉತ್ತರ ಪ್ರದೇಶದಲ್ಲಿ ಎಲ್ಲಾ ಹಳ್ಳಿಗಳ ನಡುವೆ ಸಂಪರ್ಕ ಕಲ್ಪಿಸಲು ದ್ವಿಪಥ ರಸ್ತೆಗಳ ನಿರ್ಮಾಣಕ್ಕೆ ಎರಡು ಲಕ್ಷ ಕೋಟ ರೂಪಾಯಿ ಖರ್ಚು ಮಾಡಲಾಗುವುದು ಎಂದು ಹೇಳಿದರು

ಈ ವರ್ಷ ನವೆಂಬರ್ನಿಂದ ಕಬ್ಬು ಬೆಳೆಗಾರರಿಗೆ ಬಾಕಿ ಪಾವತಿಸಲು ಅಧಿಕಾರಿಗಳಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು ಸಾರ್ವಜನಿಕ ಕ್ಷೇತ್ರದಲ್ಲಿ ಜಾತಿ ಸಮುದಾಯ ಮತ್ತು ಅಪರಾಧಗಳ ಸ್ಥಾನದಲ್ಲಿ ಸಚ್ಚಾರಿತ್ರ್ಯ ನೈತಿಕತೆ ಮತ್ತು ಸಾಮರ್ಥ್ಯವನ್ನು ತರುವ ಅಗತ್ವವಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಚ ನಾಯ್ಡು ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಏರ್ಪಡಿಸಿದ್ದ ಸೌಟ್ಲ್ ಮತ್ತು ಗೈಡ್ಲ್ನ ರಾಷ್ಟೀಯ ಆಯುಕ್ತರಾಗಿ ಮತ್ತು ಬೆಂಗಳೂರು ಮೇಯರ್ ಆಗಿ ಸೇವೆಸಲ್ಲಿಸಿದ್ದ ವಿ ಪಿ

ಯುವ ಜನರಲ್ಲಿ ತಿಸ್ತು ಸೇವಾಮನೋಭಾವವನ್ನು ತರುವಲ್ಲಿ ಹಾಗೂ ಶಿಕ್ಷಣದ ಮೂಲಕ ಮೌಲ್ಯಯುತ ಸಮಾಜ ನಿರ್ಮಾಣದಲ್ಲಿ ಭಾರತ್ ಸೈಟ್ಸ್ ಮತ್ತು ಗೈಡ್ಸ್ ಚಳವಳಿ ಅತ್ಯಂತ ಶ್ರಮುಖ ಪಾತ್ರ ವಹಿಸುತ್ತದೆ ಎಂದು ವೆಂಕಯ್ದನಾಯ್ದು ಹೇಳದರು

ಫಟಕದ ಕೊಳವೆ ಬಳಿ ಸ್ಪೋಟ ಸಂಭವಿಸಿದ್ದು ವಿಷಯ ತಿಳಿದಾಕ್ಷಣ ಹೊಲೀಸ್ ಮತ್ತು ರಕ್ಷಣಾ ತಂಡದವರು ಸ್ವಳಕ್ಕೆ ಧಾವಿಸಿದ್ದಾರೆ ಗಾಯಗೊಂಡವರನ್ನು ಸ್ವಳೀಯ ಆಸ್ತತೆಗೆ ದಾಖಲಿಸಲಾಗಿದೆ ಉಕ್ಕು ಬಾತೆ ರಾಜ್ಯ ಸಚಿವ ವಿಷ್ಣುದಿಯೋ ಸಾಯಿ ಕಾರ್ಯದರ್ಶಿ ಬಿನಾಯ್ ಕುಮಾರ್ ಮತ್ತು ಎಸ್ಎಐಎಲ್ನ ಅಧ್ಯಕ್ಷರಾದ ಸರಸ್ವತಿ ಪ್ರಸಾದ್ ಹಾಗೂ ಇತರ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ

ನಡ್ಡಾ ತಿಳಿಸಿದ್ದಾರೆ ನವದೆಹಲಿಯಲ್ಲಿಂದು ಅವರು

ಉಕ್ಕು ಖಾತೆ ಸಚಿವ ಚೌಧರಿ ಬಿರೇಂದ್ರ ಸಿಂಗ್ ಸಮಾವೇಶ ಉದ್ವಾಟಿಸಿ ಈ ವಲಯ ಹಲವು ಸವಾಲುಗಳು ಮತ್ತು ನಿರ್ಬಂಧಗಳ ಹೊರತಾಗಿಯು ದೇಶದಲ್ಲಿ ಉದ್ಯೋಗ ಸೃಷ್ಟಿಸುವ ಶ್ರಮುಖ ವಲಯವಾಗಿದೆ ಸವಾಲುಗಳನ್ನು ಸಮರ್ಥವಾಗಿ ನಿಭಾಯಿಸಲು ಉಪಗ್ರಹ ನಕ್ಷೆ ಮತ್ತು ಅತ್ಯಾಧುನಿಕ ಉಪಕರಣಗಳ ಅಳವಡಿಕೆ ಸೇರಿದಂತೆ ಹಲವು ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು

ನವದೆಹಲಿಯಲ್ಲಿಂದು ಕೇಂದ್ರ ಗೃಹಸಚಿವ ರಾಜನಾಥ್ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಾಷ್ಷೀಯ ಜಾರಿ ಸಮಿತಿಯ ಉನ್ನತ ಮಟ್ಲದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ

ಭಾರತದಂತಹ ದೇಶಗಳಲ್ಲಿ ಲಿಂಗ ವೈವಿಧ್ವತೆಯಿಂದ ಉತ್ಪಾದನಾ ಪ್ರಗತಿ ಹೆಚ್ಚಾಗಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಯ ಅಧ್ಯಯನ ಹೇಳಿದೆ ಕೆಲಸದ ಸ್ನಳಕ್ಕೆ ಮಹಿಳೆಯರು ಹೊಸ ಕೌಶಲ್ಲವನ್ನು ತಂದು ಕೊಟ್ಲದ್ದಾರೆ ಕಳೆದ ಎರಡು ದತಕಗಳಲ್ಲಿ ಮಹಿಳಾ ಉದ್ಯೋಗಿಗಳ ಪಾಲ್ಗೊಳ್ಳುವಿಕೆ ಹೆಚ್ಚಳವಾಗಿದ್ದು ಇದರಿಂದ ಅಭಿವೃದ್ದಿಯು ವ್ಯದ್ದಿಯಾಗಿದೆ ಮಹಿಳಾ ನಿರುದ್ಯೋಗಿಗಳ ಸಂಖ್ನೆ ಕಡಿಮೆಯಾಗಿರುವುದರಿಂದ ಆರ್ಥಿಕ ಪ್ರಗತಿ ಕಂಡಿದೆ ಎಂದು ವರದಿ ಹೇಳಿದೆ ಚೀನಾದಲ್ಲಿ ಎಲ್ಲಾ ವಲಯಗಳಲ್ಲಿ ಸಮಾನ ಪ್ರಮಾಣದಲ್ಲಿ ಮರುಷ ಮತ್ತು ಮಹಿಳಾ ಉದ್ಯೋಗಿಗಳಿದ್ದಾರೆ ಭಾರತದಲ್ಲಿ ಸೇವಾ ಕ್ಷೇತ್ರ ಸೇರಿದಂತೆ ಹಲವು ವಲಯಗಳಲ್ಲಿ ಉದ್ಯೋಗಿಗಳ ಅನುಪಾತದಲ್ಲಿ ವ್ಯತ್ಯಾಸವಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಿದೆ ಕೇರಳದ ಶಬರಿಮಲೆ ದೇವಸ್ಥಾನಕ್ಕೆ ಎಲ್ಲಾ ವಯಸ್ಸಿನ ಮಹಿಳೆಯರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿರುವ ಆದೇಶದ ಪುನರ್ ಪರಿಶೀಲನೆಗಾಗಿ ಸಲ್ಲಿಸಿರುವ ಆರ್ಜಿಯನ್ನು ತ್ವರಿತವಾಗಿ ವಿಚಾರಣೆಗೆ ತೆಗೆದುಕೊಳ್ಳಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ ಮುಖ್ಯನ್ಲಾಯಮೂರ್ತಿ ರಂಜನ್ ಗೋಗೊಯಿ ನ್ಲಾಯಮೂರ್ತಿ ಎಸ್

ಕೌಲ್ ಹಾಗೂ ನ್ಲಾಯಮೂರ್ತಿ ಕೆ

ಜೋಸೆಫ್ ಅವರನ್ನೊಳಗೊಂಡ ನ್ನಾಯಪೀಠ ತಕ್ಷಣವೇ ಅರ್ಜಿ ವಿಚಾರಣೆ ಸಾಧ್ಯವಿಲ್ಲವೆಂದು ಹೇಳಿದೆ ಇತ್ತೀಚೆಗೆ ನಿವೃತ್ತರಾದ ಮುಖ್ಯನ್ನಾಯಮೂರ್ತಿ ದೀಪಕ್ಮಿಶ್ರಾ ಅವರನ್ನೊಳಗೊಂಡ ಪಂಚ ನ್ಯಾಯಮೂರ್ತಿಗಳ ಸಂವಿಧಾನಪೀಠ ದೇವಸ್ವಾನಕ್ಕೆ ಮಹಿಳೆಯರು ಪ್ರವೇತಿಸಬಹುದು ಎಂದು ಬಹುಮತದ ತೀರ್ಪು ನೀಡಿತ್ತು

ರಾಷ್ಲೀಯ ಭದ್ರತೆಯ ವಿಷಯ ಮುಂದಿಟ್ಲು ನಾಗರಿಕರ ಭೂಮಿಯ ಹಸ್ತಾಂತರ ಪ್ರಕ್ರಿಯೆಗೆ ಅಲ್ಲಿನ ಸೇನೆ ಅಡ್ಡಿಯಾಗಿದ್ದು ಈ ಪ್ರಕ್ರಿಯೆಯಲ್ಲಿ ಯಾವುದೇ ಪಾರದರ್ಶಕತೆ ಕಾಯ್ದುಕೊಂಡಿಲ್ಲ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಸೇನೆಯು ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ಭೂ ಸ್ವಾಧೀನಪಡಿಸಿಕೊಂಡಿದ್ದರಿಂದ ಅಲ್ಲಿನ ಪ್ರಮುಖ ಮೂರು ಸಮುದಾಯಗಳಿಗೆ ತೊಂದರೆಯಾಗಿದೆ ಹೆಚ್ಚಿನ ಪ್ರಕರಣಗಳು ತಮಿಳು ಸಮುದಾಯಕ್ಕೆ ಸೇರಿದ ಪ್ರಕರಣಗಳಾಗಿವೆ ಎಂದು ವರದಿಯಲ್ಲಿ ತಿಳಿಸಿವೆ

ಭಾರತ ತಂಡದ ಮಂದೀಪ್ ಮೊರ್ ಏಕೈಕ ಗೋಲ್ಗಳನ್ನು ಗಳಿಸುವ ಮೂಲಕ ಭಾರತ ತಂಡವನ್ನು ಜಯದ ಗಡಿ ದಾಟಿಸಿದರು